ಉಪಗ್ರಹಗಳ ಯಶಸ್ವಿ ಉಡಾವಣೆ

ಲೋಕಸಭಾ ಚುನಾವಣೆ ಹಾಸನ ಕ್ಷೇತ್ರ ದರ್ಶನ

ಧಾರವಾಡ ಮತ್ತು ದಾವಣಗೆರೆ ಸೇರಿವೆ ಎರಡನೇ ಹಂತದಲ್ಲಿ ಚುನಾವಣೆ ನಡೆಯಲಿರುವ ಲೋಕಸಭಾ ಕ್ಷೇತ್ರಗಳಲ್ಲಿ ವಿಜಯಪುರ ಹಾಗೂ ಕಲಬುರಗಿ ಪರಿತಿಷ್ಟ ಜಾತಿ ಮೀಸಲು ಕ್ಷೇತ್ರಗಳಾಗಿದ್ದು ರಾಯಚೂರು ಮತ್ತು ಬಳ್ಳಾರಿ ಪರಿಶಿಷ್ಟ ಪಂಗಡ ಮೀಸಲು ಕ್ಷೇತ್ರಗಳಾಗಿವೆ

ಮುಖ್ಯನಾಯಮೂರ್ತಿ ರಂಜನ್ ಗೊಗೊಯ್ ನೇತೃತ್ವದ ನ್ಯಾಯಪೀಠ ವಿರೋಧ ಪಕ್ಷಗಳ ನಾಯಕರ ಪರ ವಕೀಲ ಎ

ಸಿಂಫ್ಟಿ ಅವರಿಗೆ ಮುಂದಿನ ಸೋಮವಾರದೊಳಗೆ ಉತ್ತರ ದಾಖಲಿಸುವಂತೆ ಸೂಚಿಸಿತು ಚುನಾವಣಾ ಆಯೋಗ ಸುಪ್ರೀಂ ಕೋರ್ಟ್ಗೆ ಸಲ್ಲಿಸಿರುವ ಪ್ರಮಾಣಪತ್ರದಲ್ಲಿ ಪ್ರತಿ ವಿಧಾನಸಭಾ ಕ್ಷೇತ್ರದ ಯಾವುದಾದರೂ ಒಂದು ಮತಗಟ್ಟೆಯ ವಿವಿಪ್ಯಾಟ್ ಅನ್ನು ವಿದ್ಯುನ್ನಾನ ಮತಯಂತ್ರದೊಂದಿಗೆ ಹೋಲಿಕೆ ಮಾಡುವ ಈಗಿನ ಮಾದರಿ ಅತ್ಯಂತ ಸೂಕ್ತವಾಗಿದ್ದು ಈ ಪದ್ದತಿಯಲ್ಲಿ ಬದಲಾವಣೆ ತರಬೇಕೆಂಬುದಕ್ಕೆ ವಿರೋಧ ಪಕ್ಷಗಳು ಮೂಲಭೂತ ಕಾರಣ ನೀಡಿಲ್ಲ ಎಂದು ಪ್ರತಿಪಾದಿಸಿದೆ

ಇತ್ತೀಚಿನ ದಿನಗಳಲ್ಲಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಕ್ಷೇತ್ರದಲ್ಲಿ ಸಾಧಿಸಿರುವ ಬೆಳವಣಿಗೆ ಸ್ಥಾವಲಂಬನೆಯೆಡೆಗೆ ಭಾರತದ ದಿಟ್ಟ ಹೆಜ್ಜೆಯಾಗಿದೆ ಎಂದು ಅವರು ಟ್ವೀಟ್ ಮಾಡಿದ್ದಾರೆ

ಈ ಕ್ಷೇತ್ರದಲ್ಲಿ ಈವರೆಗೆ ಒಟ್ಟಾರೆ ಮೂರು ಅಭ್ಯರ್ಥಿಗಳು ನಾಮಪತ್ರ ಸಲ್ಲಿಸಿದ್ದಾರೆ

ಈ ಗಡುವಿನ ಒಳಗೆ ಆಧಾರ್ ವಿತಿಷ್ಟ ಸಂಖ್ಣೆಯೊಂದಿಗೆ ಪ್ಲಾನ್ ಸಂಖ್ಣೆ ಜೋಡಣೆ ಮಾಡದಿದ್ದರೆ ಪ್ಲಾನ್ ಕಾರ್ಡ್ ಮೌಲ್ಡ ಕಳೆದುಕೊಳ್ಳಲಿದೆ ಎಂಬ ಸುದ್ವಿ ನಿನ್ನೆ ಕೆಲವು ಮಾಧ್ವಮಗಳಲ್ಲಿ ಪ್ರಸಾರಗೊಂಡ ಹಿನ್ನೆಲೆಯಲ್ಲಿ ಡಿಬಿಡಿಟ ಈ ಹೇಳಿಕೆ ನೀಡಿದೆ

ಬೀದರ್ನಿಂದ ಸ್ಪರ್ಧಿಸಿದರೆ ಕರ್ನಾಟಕವಲ್ಲದೆ ನೆರೆಯ ರಾಜ್ಯಗಳಲ್ಲೂ ಪಕ್ಷಕ್ಕೆ ಚುನಾವಣೆಯಲ್ಲಿ ಅನುಕೂಲವಾಗಲಿದೆ ಎಂದು ರಾಜ್ಯ ಕಾಂಗ್ರೆಸ್ ನಾಯಕರು ಮನವಿ ಮಾಡಿಕೊಂಡಿದ್ದರು